ಸಾಧನಗಳ ಸಮಾವೇಶ ರಾಸಾಯನಿಕ ರಸಗೊಬ್ಬರ ಖಾತೆ ಸಚಿವ ಡಿ

ಮುಂದೆಯೂ ರಚನಾತ್ಸಕ ಸಲಹೆ ಬಂದರೆ ಸ್ನಾಗತಿಸಲಾಗುವುದು ಸರ್ಕಾರ ರೈತರೊಂದಿಗೆ ಮಾತುಕತೆ ನಡೆಸಲು ಈಗಲೂ ಮುಕ್ತ ಮನಸ್ನು ಹೊಂದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ದೇಶದ ಸಣ್ಣ ಮಧ್ಯಮ ವರ್ಗದ ರೈತರ ಅಭಿವೃದ್ಧಿಗೆ ನೂತನ ಕೃಷಿ ಕಾಯ್ದೆಗಳು ರಹದಾರಿಯಾಗಲಿವೆ ಕೇಂದ್ರದ ಎನ್ಡಿಎ ಸರ್ಕಾರ ರೈತರು ಮತ್ತು ಬಡಜನರ ಹಿತ ಕಾಪಾಡಲು ಸದಾ ಸಿದ್ದವಿದೆ ಎಂದು ಮನರುಚ್ವರಿಸಿದ ಪ್ರಧಾನಮಂತ್ರಿ ಅವರು ರೈಶರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ ನೂಶನ ಕೃಷಿ ಕಾಯ್ದೆಗಳು ರೈತರ ಬೆಳೆಗಳಿಗೆ ನೀಡುವ ಕನಿಷ್ಠ ಬೆಂಬಲ ಬೆಲೆ ಕಸಿಯುವುದಿಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮಂಡಿಗಳು ಮಂದುವರಿಯಲಿವೆ ಕೈಗೆಟಕುವ ದರದಲ್ಲಿ ಪಡಿತರ ಪೂರ್ಟೆಕೆ ಮಾಡುವ ಕೆಲಸ ಮುಂದುವರಿಯಲಿದೆ ಎಂದು ಅವರು ಹೇಳಿದ್ದಾರೆ

ರೈತರ ಉತ್ತನ್ನಗಳ ಸಾಗಾಣೆಗೆ ಆನುಕೂಲ ಕಲ್ಪಿಸುವ ಉದ್ದೇಶದಿಂದ ಕಿಸಾನ್ ರೈಲು ಕಿಸಾನ್ ಉಡಾನ್ ಯೋಜನೆ ಪರಿಚಯಿಸಲಾಗಿದೆ ಎಂದು ಮೋದಿ ತಿಳಿಸಿದರು ಈ ಹಿಂದೆ ದೇಶವನ್ನು ಮುನ್ನೆಡೆಸಿದ ಪಕ್ಷಗಳೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆ ತರಬೇಕೆಂದು ಬಯಸಿದ್ದರು ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಪನ್ ಸಿಂಗ್ ಅವರ ಪೇಳಿಕೆ ಉಲ್ಲೇಖಿಸಿ ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆಯಾಗಬೇಕು ಎಂದಿದ್ದರು ಆದರೆ ಇದೀಗ ಅವರು ಸಂಪೂರ್ಣ ಯೂ ಟರ್ನ್ ಹೊಡೆದಿದ್ದಾರೆ ಎಂದು ಪ್ರಧಾನಿ ಹೇಳಿದರು ರಾಜಕೀಯ ಮೈಲೇಜ್ ಪಡೆಯಲು ವಿರೋಧ ಪಕ್ಷಗಳು ಕೃಷಿ ಕಾಯ್ಲೆಗಳ ಬಗ್ಗೆ ಚರ್ಚೆ ನಡೆಸುತ್ತಿವೆ ಈಗಾಗಾಲೇ ಅನೇಕ ರಾಜ್ಯಗಳು ಈ ಮಾದರಿಯ ಕೃಷಿ ಸುಧಾರಣಾ ಕಾಯ್ದೆಯನ್ನು ಅನುಷ್ಠಾನ ಮಾಡಿದ್ದಾರೆ ಅದಕ್ಕೆ ಸಹಕಾರ ವಲಯದಲ್ಲಾದ ಡೈರಿ ಕ್ಷೇತ್ರದ ಸುಧಾರಣೆಯೇ ತಾಜಾ ಉದಾಪರಣೆ ಎಂದರು

ಕಾಣದ ಶತ್ರುವಿನ ವಿರುದ್ದ ಹೋರಾಟ ಮುಂದುವರಿದೆ

ನಮ್ನ ಸಾಮಾನ್ನ ಭವಿಷ್ಠವನ್ನು ಮರು ವ್ಯಾಖ್ಯಾನಿಸುವುದು ಎಲ್ಲರಿಗೂ ಸುರಕ್ಷಿತ ಮತು ನಿರ್ಭೀತ ಪರಿಸರ ಈ ಬಾರಿಯ ಶ್ವಂಗಸಭೆಯ ಘೋಷವಾಕ್ಟವಾಗಿದೆ

ಈ ಶ್ವಂಗಸಭೆಯು ಪವಾಮಾನ ಬದಲಾವಣೆ ವಿರುದ್ದ ಹೋರಾಟದಲ್ಲಿ ಎಲ್ಲಾ ಸರ್ಕಾರಗಳು ಉದ್ಯಮಿಗಳು ಶಿಕ್ಷಣ ತಜ್ಞರು ಪವಾಮಾನ ವಿಜ್ಞಾನಿಗಳು ಮತ್ತು ಯುವ ಪಾಗೂ ನಾಗರಿಕ ಸಮಾಜವನ್ನು ಒಗ್ಗೂಡಿಸಲಿದೆ ಇಂಧನ ಮತ್ತು ಕೈಗಾರಿಕಾ ಪರಿವರ್ತನೆ ಹೊಂದಾಣಿಕೆ ಮತ್ತು ಸ್ವಿತಿ ಸ್ವಾಪಕತ್ತ ಪ್ರಕೃತಿ ಆಧಾರಿತ ಪರಿಹಾರಗಳು ಪವಾಮಾನ ಆರ್ಥಿಕತೆ ಶುದ್ದ ಸಾಗರಗಳು ಮತ್ತು ವಾಯುಮಾಲಿನ್ಲ ಕುರಿತು ಶ್ವಂಗಸಭೆಯಲ್ಲಿ ಚರ್ಜಿಸಲಾಗುವುದು ಪರಿಸರ ಸಚಿವಾಲಯ ಅರಣ್ಣ ಮತ್ತು ಪವಾಮಾನ ಬದಲಾವಣೆ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಭೂಗರ್ಭ ವಿಜ್ಞಾನ ಸಚಿವಾಲಯ ಈ ಶೃಂಗಸಭೆಯ ಪ್ರಮುಖ ಪಾಲುದಾರರಾಗಿದ್ದಾರೆ ಗಯಾನಾದ ಅಧ್ಯಕ್ಷ ಡಾಮೊಹಮದ್ ಇರ್ಫಾನ್ ಅಲಿ ಪಮವಾ ನ್ಯೂ ಗಿನಿಯಾ ಪ್ರಧಾನಿ ಜೇಮ್ಸ್ ಮರಪೆ ಮಾಲ್ಡೀವ್ಸ್ ನ ಪೀಪಲ್ಸ್ ಮಜ್ಲಿಯ ವಕ್ತಾರ ಮೊಹಮದ್ ನಶೀದ್ ಅಮೆರಿಕಾದ ಉಪಕಾರ್ಯದರ್ಶಿ ಅಮೀನಾ ಜೆ ಮೊಹಮದ್ ಮತ್ತು ಕೇಂದ್ರ ಪರಿಸರ ಅರಣ್ಯ ಹಾಗೂ ಪವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಈ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಇದೇ ಮೊದಲ ಬಾರಿಗೆ ಜಾಗತಿಕ ಪೂಡಿಕೆದಾರರಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ ವಿ ಸದಾನಂದಗೌಡ ಹೇಳಿದ್ದಾರೆ ಭಾರತ ಅಗತ್ಯ ಸಮಯದಲ್ಲಿ ಡಿಷಧ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಕೆ ಮಾಡುವಲ್ಲಿ ವಿಶ್ವಾಸಾರ್ಹ ದೇಶವಾಗಿ ಹೊರಹೊಮ್ನಿದೆ ಎಂದು ಸಚಿವ ಡಿ ವಿ ಸದಾನಂದಗೌಡ ಹೇಳಿದ್ದಾರೆ

ಸಾಧನಗಳ ಕುರಿತು ವಿಚಾರ ವಿನಿಯಮ ಮಾಡಿಕೊಳ್ಳಲಾಗುವುದು ಜೊತೆಗೆ ರಾಸಾಯನಿಕ ಕ್ಷೇತ್ರದಲ್ಲಿ ಲಭ್ಯವಿರುವ ಅವಕಾಶ ಸೇರಿದಂತೆ ಇನ್ನಿತರೆ ವಿಷಯಗಳ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ವಿಶ್ವಸಂಸ್ವೆಯ ವ್ಯಾಪಾರ ಮತ್ತು ಅಭಿವ್ದದ್ದಿ ವರದಿಯನ್ನು ಉಲ್ಲೇಖಿಸಿದ ಅವರು ಜಾಗತಿಕ ಮಟ್ಟದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಪ್ರಮಾಣ ಶೇ

ಎರಡು ದೇಶಗಳ ಪೈಕಿ ಭಾರತದಲ್ಲಿ ಮಾತ್ರ ವಿದೇಶಿ ಬಂಡವಾಳ ಹೂಡಿಕೆ ಪ್ರಮಾಣ ಸಕಾರಾತ್ವಕವಾಗಿದೆ ಎಂದು ಸಚಿವ ಡಿ ವಿ ಸದಾನಂದಗೌಡ ಹೇಳಿದರು

ಜೆಡಿಎಸ್ ಪಕ್ಷದಿಂದ ಬಸವರಾಜ್ ಹೊರಟ್ಲಿ ಕಾಂಗ್ರೆಸ್ನಿಂದ ನಸೀರ್ ಅಪಮದ್ ನಾಮಪತ್ರ ಸಲ್ಲಿಸಿದ್ದಾರೆ ಸಭಾಪತಿ ಪ್ರತಾಪ್ಚಂದ್ರ ಶೆಟ್ಟಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಟಾನಕ್ಕೆ ಚುನಾವಣೆ ನಡೆಯತ್ತಿದೆ ಇದೇ ಉದ್ದೇಶಕ್ಷಾಗಿ ವಿಧಾನಪರಿಷತ್ತಿನ ಅಧಿವೇಶನವನ್ನು ಬುಧವಾರದವರೆಗೂ ವಿಸ್ತರಣೆ ಮಾಡಲಾಗಿದೆ

ನಂತರದ ಸ್ವಾನಗಳನ್ನು ಕಾಂಗ್ರೆಸ್ ಜೆಡಿಎಸ್ ಪಡೆದುಕೊಂಡಿವೆ ಒಬ್ಬರು ಪಕ್ಷೇತರರಿದ್ದು ಒಂದು ಹುದ್ದೆ ಖಾಲಿ ಇದೆ

ಉಭಯ ನಾಯಕರು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆದ್ಯತೆ ಬಗ್ಗೆ ಪರಸ್ವರ ಚರ್ಚಿಸಿದರು ಪವಾಮಾನ ಬದಲಾವಣೆ ಬಗ್ಗೆ ಮುಂದೆಯೂ ಪರಸ್ವರ ಸಹಕಾರಕ್ಕೆ ಸಮ್ನತಿಸಿದರು ಇಂಡೋ ಪೆಸಿಫಿಕ ಪ್ರದೇಶ ವ್ಯಾಪ್ತಿಯನ್ನೂ ಮೀರಿ ಎಲ್ಲೆಡೆ ಶಾಂತಿ ಮತ್ತು ಭದ್ರತೆ ಕುರಿತ ಕಾರ್ಯತಂತ್ರ ಪಾಲುದಾರಿಕೆ ಮುಂದುವರಿಸವ ಕುರಿತು ಉಭಯ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜೋ ಬಿಡೆನ್ ಜತೆ ಮಾತುಕತೆ ನಡೆಸಿದ ನಂತರ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಯಮ ಆಧಾರಿತ ಅಂತಾರಾಷ್ಟೀಯ ಆದೇಶಕ್ಕೆ ಇಬ್ಬರೂ ಬದ್ದರಾಗಿದ್ದೇವೆ ಎಂದು ಸಂದೇಶ ನೀಡಿದ್ದಾರೆ

ದೀಕ್ಷಾ ವೇದಿಕೆಯಲ್ಲಿ ಲಕ್ಷಾಂತರ ಮಂದಿ ಉಪನ್ನಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ ಇದರಿಂದ ಉಪಯೋಗವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಲೋಕಸಭೆಯಲ್ಲಿ ಹೇಳಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಭಾರತದಲ್ಲಿ ಕೊರೋನೋ ಸೋಂಕಿನ ಸವಾಲನ್ನು ಅವಕಾಶವನ್ನಾಗಿ ಬಳಸಿಕೊಳ್ಳಲಾಗಿದೆ ಹೀಗಾಗಿ ಆನ್ಲೈನ್ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಹೇಳಿದರು

ಇಂದು ಐದನೇ ಹಾಗೂ ಅಂತಿಮ ದಿನಕ್ಕೆ ಆಟ ಕಾಯ್ದಿರಿಸಿದೆ

ಎರಡನೇ ಇನಿಂಗ್ಸ್ನಲ್ಲಿ ಭಾರತದ ಪರ ಆರ್

ಇಂದು ಕೊನೆಯ ದಿನದಾಟವಾಗಿದೆ

ಭಾರತೀಯ ಭಾಷೆಗಳನ್ನು ಬಲಪಡಿಸುವಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ ವಿ ಸದಾನಂದಗೌಡ ಹೇಳಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪಮ್ಮಿಕೊಳ್ಳಲಾಗಿರುವ ಭಾಷಾ ಭಾರತ ಬಲಿಷ್ಠ ಭಾರತ ಕುರಿತ ದುಂಡುಮೇಜಿನ ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು ಕೇಂದ್ರ ಸರ್ಕಾರ ಭಾಷಾ ವೈವಿಧ್ಯತೆಯನ್ನು ಗೌರವಿಸುತ್ತದೆ

ಕೇಂದ್ರ ಸಚಿವ ಪ್ರಷ್ಲಾದ್ ಜೋಷಿ ಮಾತನಾಡಿ ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿಗೆ ಶ್ರಮಿಸುವ ಅಗತ್ಯವಿದ್ದು ಕನ್ನಡದಲ್ಲಿ ತಾಂತ್ರಿಕ ಪಾಗೂ ವೈದ್ಯಕೀಯ ಶಿಕ್ಷಣ ದೊರೆಯುವಂತಾಗಬೇಕು ಎಂದು ತಿಳಿಸಿದರು